ಬೆಂಗಳೂರಿನ ಬೆಳ್ಳಂದೂರು ವ್ಯಾಪ್ತಿಯ ಮೂಲಸೌಕರ್ಯ ಸಮಸ್ಥೆಗಳ ಪರಿತೀಲನೆಗೆ ಮುಂದಿನ ವಾರ ಸಭೆ ಉಪಮುಖ್ಖಮಂತ್ರಿ ಡಾ

ಕೋಟ ರೂಪಾಯಿ ಅನುದಾನ ಸಂಸದ ನಳಿನ್ ಕುಮಾರ್ ಕಟೀಲ್

ಏರೋ ಇಂಡಿಯಾ ಪ್ರದರ್ಶನದಲ್ಲಿ ದೇಶೀಯ ಯುದ್ದ ವಿಮಾನಗಳ ಹಾರಾಟ ವಾಣಿಜ್ಯ ಚಟುವಟಿಕೆಗಳಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಲೋಗಬಾತ್ರಿ ಯೋಜನೆಯಡಿ ರೈತರಿಗೆ ನೀಡಬೇಕಾದ ಕೂಲಿ ಹಣ ಬಾಕಿ ಉಳಿದಿರುವ ಕಾರಣ ಕೇಂದ್ರ ಸರ್ಕಾರ ಪಾವತಿಸುವವರೆಗೂ ಕಾಯದೆ ರಾಜ್ಯ ಸರ್ಕಾರವೇ ಬಿಡುಗಡೆ ಮಾಡಲಿದೆ ಎಂದು ಮುಖ್ಣಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ಇನ್ನು ಎರಡು ಮೂರು ದಿನಗಳಲ್ಲಿ ಕೂಲಿಕಾರರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯಾಗಲಿದೆ ಎಂದು ಹೇಳದರು

ಆದರೆ ಕಳೆದ ಡಿಸೆಂಬರ್ ತಿಂಗಳಿನಿಂದ ಕೂಲಿ ಮೊತ್ತ ಹಾಗೂ ನವೆಂಬರ್ ತಿಂಗಳಿನಿಂದ ಸಾಮಗ್ರಿ ವೆಚ್ನ ಬಿಡುಗಡೆಯಾಗಿಲ್ಲ ಎಂದು ತಿಳಿಸಿದರು

ಬೆಳ್ಲಂದೂರು ಕ್ಷೇಮಾಭಿವೃದ್ದಿ ಸಂಘದ ಸದಸ್ಯರು ಭೇಟಿ ನೀಡಿ ಮೂಲಸೌಕರ್ಯ ಕಲ್ಲಿಸುವಂತೆ ಮನವಿ ಸಲ್ಲಿಬದ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯ ವೇಳೆ ಸೀಟು ಹಂಚಿಕೆ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗುವುದು ಸಾಮಾನ್ಸ್ ಅದನ್ನು ಎರಡೂ ಪಕ್ಷಗಳ ನಾಯಕರು ಸರಿದೂಗಿಸಲಿದ್ದಾರೆ ಎಂದು ಹೇಳಿದರು ಬೆಂಗಳೂರಿನ ಬೆಳ್ಳಂದೂರು ವ್ಯಾಪ್ತಿಯ ಮೂಲಸೌಕರ್ಯ ಸಮಸ್ಥೆಗಳನ್ನು ಬರುವ ವಾರ ಪರಿಶೀಲಿಸುವುದಾಗಿ ತಿಳಿಸಿದ ಅವರು ಅಲ್ಲಿಯ ಕೆರೆ ಅಭಿವೃದ್ಧಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಮತ್ತೆ ಕಾರ್ಖಾನೆಗಳ ತ್ಯಾಜ್ಯ ಕೆರೆಗೆ ಸೇರದಂತೆ ಅಗತ್ಯ ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ಡಾ

ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗದ ನಿರುದ್ಯೋಗಿ ಯುವಕರಿಗೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನೀಡುವ ಟ್ಯಾಪ್ಲಗಳನ್ನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿತರಿಸಿದರು ವಿಧಾನಸೌಧದ ಎದುರು ನಡೆದ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಟ್ಹಾಕ್ತಿಗಳನ್ನು ಮುಖ್ಯಮಂತ್ರಿಯವರು ಹುತ್ತಾಂತರಿಸಿದರು ಸಾರಿಗೆ ಸಚಿವ ಡಿ

ತಮ್ಮಣ್ಣ

ಕೇಂದ್ರ ಸರ್ಕಾರ ಕೂಡ ದೇಶದ್ರೋಹಿ ಹೇಳಿಕೆ ನೀಡುವವರ ವಿರುದ್ಧ ಕಟ್ಟುನಿಟ್ಟಿನ ಕಾಯ್ದೆ ರೂಪಿಸಬೇಕು ಇದರಿಂದ ಫೇಸ್ಬುಕ್ ವಾಟ್ಗ್ಆ್ಯಪ್ ಮೊದಲಾದ ಜಾಲತಾಣಗಳಲ್ಲಿ ವದಂತಿ ಹಬ್ಬಿಸುವವರ ವಿರುದ್ಧ ಕಟ್ಟುನಿಟ್ಟನ ್ರಮ ಕೈಗೊಳ್ಳಲು ನೆರವಾಗಲಿದೆ ಎಂದು ಅವರು ತಿಳಿಸಿದರು ಮತ್ತೊಂದೆಡೆ ಗದಗ್ನ ತೋಂಟದಾರ್ಯಮಠದಲ್ಲಿ ಶಿವಾನುಭವ ಮಂಟಪ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಗೃಹ ಸಚಿವರು ಪೊಲೀಸ್ ಸಿಬ್ಬಂದಿಯ ಶ್ರೇಯೋಭಿವೃದ್ಧಿಗೆ ರಾಘವೇಂದ್ರ ಔರಾದ್ಕರ್ ಸಮಿತಿಯ ವರದಿಯನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ಎಂ

ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ರೈತ ಸಂಘ ಸ್ಪರ್ಧಿಸಬೇಕು ಎನ್ನುವ ಬಗ್ಗೆ ಸಮಾಲೋಚಿಸಲಾಗುವುದು ಎಂದು ತಿಳಿಸಿದರು ಕಳೆದ ಐದು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿವಿಧ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಸಾವಿರ ಕೋಟ ರೂಪಾಯಿ ಅನುದಾನ ದೊರಕಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಮಂಗಳೂರಿನ ರೈಲ್ವೆ ನಿಲ್ದಾಣದಲ್ಲಿಂದು ಮಂಗಳೂರು ಯಶವಂತಪುರ ನಡುವೆ ರಾತ್ರಿ ರೈಲು ಸಂಚಾರಕ್ಕೆ ಹಸಿರುನಿಶಾನೆ ತೋರಿಸಿದ ನಂತರ ಅವರು ಕಳೆದ ಐದು ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ವೇಗದ ಗತಿಯಲ್ಲಿ ಅಭಿವೃದ್ದಿ ಕಾರ್ಯಗಳಾಗಿವೆ ಮಂಗಳೂರು ನೇತ್ರಾವತಿ ಸೇತುವೆ ವರೆಗೆ ಜೋಡಿಹಳಿ ರಚನೆ ಮಂಗಳೂರು ಜಂಕ್ಷನ್ವರೆಗೆ ರೈಲ್ವೆ ಲೈನ್ ವಿದ್ಯುದೀಕರಣ ಸೇರಿದಂತೆ ಹಲವಾರು ಅಭಿವೃದ್ದಿ ಕಾಮಗಾರಿಗಳು ನಡೆದಿವೆ ಮಂಗಳೂರು ಯಶವಂತಪುರ ರಾತ್ರಿ ರೈಲು ಸಂಚಾರ ಅಧಿಕೃತವಾಗಿ ನಾಳೆಯಿಂದ ಆರಂಭವಾಗಲಿದೆ ಎಂದರು

ವಿವಿಧ ಭಾರತೀಯ ಕಂಪನಿಗಳು ದೇಶಿಯ ಹಾಗೂ ವಿದೇಶಿಯ ಬೃಹತ್ ಕೈಗಾರಿಕೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ವಿಮಾನಗಳ ಬಿಡಿ ಭಾಗಗಳನ್ನು ದೇತದಲ್ಲೇ ತಯಾರಿಸುವ ವ್ಯವಸ್ಥೆ ಅಭಿವೃದ್ಧಿಗೊಳ್ಳಲಿದೆ

ಮಾಧವನ್ ತಿಳಿಸಿದ್ದಾರೆ

ಎಚ್ಎಎಲ್ ಹಣಕಾಸು ಸ್ವಿತಿ ಉತ್ತಮವಾಗಿದ್ದು

ಏರೋ ಇಂಡಿಯಾ ಪ್ರದರ್ಶನದ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು

ಈ ವರದಿ ಒಂದೂವರೆ ವರ್ಷದಲ್ಲಿ ಸಿದ್ದಗೊಳ್ಳಲಿದೆ ಬಾಸಗಿ ಪಾಲುದಾರಿಕೆಯೊಂದಿಗೆ ಈ ಬೃಹತ್ ವಿಮಾನ ಆರು ಪ್ರೋಟೋ ಟೈಪ್ಗಳಲ್ಲಿ ಸಿದ್ದಪಡಿಸಲಾಗುವುದು ಎಂದು ಅವರು ಹೇಳಿದರು

ಅಂತರ್ಜಾಲದ ಮೂಲಕ ಮತದಾರರ ಪಟ್ಟಯಲ್ಲಿ ಹೆಸರು ನೋಂದಣಿ ಮಾಡಿಕೊಳ್ಟಬಹುದು

ವಿಶೇಷ ಮತದಾರರ ನೊಂದಾಣಿ ಅಭಿಯಾನದಲ್ಲಿ ಹೆಸರು ನೋಂದಣಿ ಮಾಡಿಕೊಳ್ಳಬಹುದೆಂದು ಪ್ರಕಟಣೆ ತಿಳಿಸಿದೆ

ಅವ್ಲವಹಾರಗಳಿಲ್ಲದೆ ಜನಪರ ಆಡಳಿತ ನೀಡಿದೆ ಎಂದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ ವಿಜಯಪುರ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಹಲವು ಯೋಜನೆಗಳನ್ನು ರೂಪಿಸಿದ್ದು

ನಿಗದಿಪಡಿಸಲಾಗಿದೆ ಎಂದು ನೌಕರರ ಭವಿಷ್ಣ ನಿಧಿ ಸಂಘ ಇಎಫ್ಪಿಒ ಪ್ರಕಟಿಸಿದೆ